ಭಾರತ ಪಾಕಿಸ್ತಾನ ನಡುವಣ ಕಾಶ್ಮೀರ ವಿಚಾರ ದ್ವಿಪಕ್ಷೀಯ ವಿಷಯವಾಗಿದ್ದು ಉಭಯ

ಆಂಟಿಗುವಾದ ನಾರ್ಥ್ಸೌಂಡ್ನಲ್ಲಿ ಇಂದು ವಿಶ್ಲ ಕ್ರಿಕೆಟ್ ಟಿಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಹ ಭಾರತ ವೆಸ್ಟ್ಇಂಡೀಸ್ ನಡುವೆ ಆರಂಭಿಕ ಪಂದ್ಯ

ಚಿದಂಬರಂ ಅವರನ್ನು ಸಿಬಿಐ ನಿನ್ನೆ ಬಂಧಿಸಿದೆ ನವದೆಹಲಿಯ ಜೋರ್ಬಾಗ್ನಲ್ಲಿನ ನಿವಾಸದಿಂದ ಚಿದಂಬರಂ ಅವರನ್ನು ತನಿಖಾ ಸಂಸ್ಥೆ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಬಂಧನದ ನಂತರ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ಇರಿಸಲಾಗಿರುವ ಚಿದಂಬರಂ ಅವರನ್ನು ಇಂದು ನ್ನಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ದೆಹಲಿ ಹೈಕೋರ್ಟ್ ಮಂಗಳವಾರದಂದು ಚಿದಂಬರಂ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ನರಿಸಿದ ನಂತರ ಸಿಬಿಐ ಅವರಿಗಾಗಿ ಶೋಧ ನಡೆಸಿತ್ತು ಐಎನ್ಎಕ್ಟ್ ಮೀಡಿಯಾ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಬಂಧನದಿಂದ ತಮಗೆ ರಕ್ಷಣೆ ನೀಡಬೇಕೆಂದು ಸುಪ್ರೀಂಕೋರ್ಟ್ಗೆ ಚಿದಂಬರಂ ಅವರು ಮನವಿ ಸಲ್ಲಿಸಿದರಾದರೂ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ನಾಳೆಗೆ ಅಂದರೆ ಶುಕ್ರವಾರಕ್ಕೆ ಮುಂದೂಡಿದ್ದರಿಂದ ತಕ್ಷಣದ ಪರಿಹಾರವನ್ನು ಪಡೆಯುವಲ್ಲಿ ಅವರು ವಿಫಲರಾದರು ಅರ್ಜಿಯನ್ನು ಪಟ್ಟಿಯಲ್ಲಿ ಸೇರಿಸದ ಹೊರತು ಅದನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗದು ಎಂದು ನ್ಯಾಯಮೂರ್ತಿಗಳಾದ ಎನ್

ರಮಣ ಎಂ ಶಾಂತನಗೌಡರ್ ಮತ್ತು ಅಜಯ್ ರಸ್ತೋಗಿ ಅವರಿದ್ದ ನ್ಯಾಯಪೀಠ ತಿಳಿಸಿತು ಚಿದಂಬರಂ ಅವರ ಪರ ವಾದಿಸಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಪ್ರಕರಣದ ವಿಚಾರಣೆಯನ್ನು ನಿನ್ನೆಯೇ ಕೈಗೆತ್ತಿಕೊಳ್ಳಬೇಕೆಂದು ಪದೇ ಪದೇ ಮನವಿ ಮಾಡಿದರು ಅದಕ್ಕೆ ಪ್ರತಿಯಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತಮ್ಮ ಬಳಿ ದಾಖಲಾತಿಗಳು ಇಲ್ಲದಿರುವ ಕಾರಣ ವಿಷಯದ ಮೌಖಿಕ ಆಲಿಕೆಯನ್ನು ಮನ್ನಿಸಬಾರದೆಂದು ವಾದಿಸಿದರು ಮಂಗಳವಾರದಂದು ದೆಹಲಿ ಹ್ವೆಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ನ ರಿಸಿದ ನಂತರ ಚಿದಂಬರಂ ನಾಪತ್ತೆಯಾಗಿದ್ದರು ಆದರೆ ನಿನ್ನೆ ಸಂಜೆ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಹಾಜರಾಗಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾದಿದರು ತಾವು ಕಾನೂನಿನಿಂದ ತಪ್ಸಿಸಿಕೊಳ್ಳುತ್ತಿರುವುದಾಗಿ ತಮ್ಮ ವಿರುದ್ದ ಆಗಿರುವ ವರದಿಗಳನ್ನು ತಿರಸ್ನರಿಸಿ ತಮ್ಮ ಜಾಮೀನು ಅರ್ಜಿಗೆ ಸಂಬಂಧಿಸಿದಂತೆ ಹಿಂದಿನ ರಾತ್ರಿ ತಮ್ಮ ವಕೀಲರೊಂದಿಗೆ ಸಮಾಲೋಚನೆಯಲ್ಲಿ ತೊಡಗಿದ್ದುದಾಗಿ ತಿಳಿಸಿದರು ಚಿದಂಬರಂ ಅವರು ಹಣಕಾಸು ಸಚಿವರಾಗಿದ್ದ ಸಂದರ್ಭದಲ್ಲಿ ಐಎನ್ಎಕ್ಸ್ ಮಾಧ್ಯಮಕ್ಕೆ ವಿದೇಶಿ ಬಂಡವಾಳ ಹೂಡಿಕೆಗೆ ಅನುಮೋದನೆ ನೀಡುವಲ್ಲಿನ ಅವ್ಯವಹಾರಗಳಿಗೆ ಸಂಬಂಧಿಸಿದ ಪ್ರಕರಣ ಕುರಿತಂತೆ ಸಿಬಿಐ ಅವರನ್ನು ವಶಕ್ಕೆ ನೀಡಿ ವಿಚಾರಣೆ ನಡೆಸಲು ಅನುಮತಿ ಕೋರಿತ್ತು ಕಳೆದ ವರ್ಷವೇ ಅವರನ್ನು ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗಲು ಸೂಚಿಸಲಾಗಿತ್ತು ಆದರೆ ಚಿದಂಬರಂ ಅದಕ್ಕೆ ಸ್ಪಂದಿಸಿರಲಿಲ್ಲ ಎಂದು ಸಿಬಿಐ ಹೇಳಿದೆ

ಐಎನ್ಎಕ್ಸ್ ಮಾಧ್ಯಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೆ ಒಳಗಾಗಿರುವ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಬೆಂಬಲಕ್ಕೆ ಬಂದಿರುವ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ವಿರುದ್ದ ಬಿಜೆಪಿ ವಾಗ್ಡಾಳಿ ನಡೆಸಿದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಜೆಪಿ ವಕ್ಕಾರ ಜಿವಿಎಲ್ ನರಸಿಂಹ ರಾವ್ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ ಗಾಂಧಿ ಅವರು ಪಿ ಚೆದಂಬರಂ ಅವರನ್ನು ಬೆಂಬಲಿಸುವುದನ್ನು ನೋಡಿದರೆ ಅವರ ರಕ್ಷಣೆಯಡಿಯೇ ಈ ಹಗರಣ ನಡೆದಿದೆ ಎಂಬುದು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕನ ವಿರುದ್ಧ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯದ ಮೂಲಕ ರಾಜಕೀಯ ಹಗೆ ಸಾಧಿಸಲಾಗುತ್ತಿದೆ ಎಂಬ ಆರೋಪವನ್ನು ತಳ್ಳಿಹಾಕಿರುವ ಅವರು ಹೈಕೋರ್ಟ್ ತನ್ನ ಆದೇಶದಲ್ಲಿ ಚಿದಂಬರಂ ಪ್ರಕರಣದ ಪ್ರಮುಖ ಪಿತೂರಿದಾರರು ಎಂದು ವಿಶ್ತೇಷಿಸಿದೆ ಎಂದರು ಈ ಮಧ್ಯೆ ಪಿ ಚಿದಂಬರಂ ಪುತ್ರ ಹಾಗೂ ಲೋಕಸಭಾ ಸದಸ್ಯ ಕಾರ್ತಿ ಚಿದಂಬರಂ ತಮ್ಮ ವಿರುದ್ದ ನಡೆಯುತ್ತಿರುವ ಆದಾಯ ತೆರಿಗೆ ಪ್ರಕರಣದ ವಿಚಾರಣೆಗೆ ತಡೆ ನೀಡಬೇಕು ಎಂದು ಮಾಡಿದ್ದ ಕೋರಿಕೆಯನ್ನು ಮದ್ರಾಸ್ ಹೈಕೋರ್ಟ್ ತಿರಸ್ಕ ರಿಸಿದೆ

ಮೊದಲ ಚರಣದಲ್ಲಿ ಅವರು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಅವರನ್ನು ಪ್ಯಾರಿಸ್ನಲ್ಲಿ ಭೇಟಿಯಾಗಿ ವ್ಯಾಪಾರ ಭದ್ರತೆ ಇಂಧನ ಸುರಕ್ಷತೆ ಭಯೋತ್ಪಾದನೆ ನಿಗ್ರಹ ಹಾಗೂ ಭಾರತ ಪೆಸಿಫಿಕ್ ಸಾಗರ ಸಹಕಾರ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಫ್ರಾನ್ಸ್ ಪ್ರಧಾನಿ ಎಡ್ವರ್ಡ್ ಚಾರ್ಲ್ಸ್ ಫಿಲಿಪೇ ಅವರನ್ನೂ ಸಹ ಮೋದಿಯವರು ಭೇಟಿಯಾಗಲಿದ್ದಾರೆ

ಫ್ರಾನ್ಸ್ನಲ್ಲಿರುವ ಭಾರತದ ರಾಯಭಾರಿ ವಿನಯ್ ಮೋಹನ್ ಕವಾತ್ರ ಆಕಾಶವಾಣಿಯೊಂದಿಗೆ ಮಾತನಾಡಿ ಫ್ರಧಾನಮಂತ್ರಿಯವರ ಭೇಟಿ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ನಡೆಯುತ್ತಿದ್ದು ಇದು ಉಭಯ ದೇಶಗಳ ನಡುವೆ ಹಲವಾರು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಉತ್ತೇಜಿಸುವುದು ಎಂದಿದ್ದಾರೆ ಸ್ಟೆಬರ್ ಭದ್ರತೆ ಅಂತಾರಾಷ್ಟೀಯ ಸೌರ ಮೈತ್ರಿ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಸೈಬರ್ ಭದ್ರತೆಯಲ್ಲಿ ಜಂಟಿ ಅಭಿವೃದ್ದಿ ಯೋಜನೆಯಂತಹ ಮಹತ್ವದ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಣ ಬಾಂಧವ್ಯವನ್ನು ಈ ದ್ವಿಪಕ್ಷೀಯ ಮಾತುಕತೆಗಳು ಮತ್ತಷ್ಟು ಬಲಗೊಳಿಸುತ್ತವೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಸಂಯುಕ್ತ ಅರಬ್ ಅಮಿರಾತ್ಗೆ ಪ್ರಧಾನಮಂತ್ರಿಯವರು ಭೇಟಿ ನೀಡಿದಾಗ ಅವರಿಗೆ ಆ ದೇಶದ ಸಂಸ್ಣಾಪಕರ ಹೆಸರಿನಲ್ಲಿ ಸ್ಣಾಪಿಸಲಾಗಿರುವ ಅತ್ಯುನ್ವತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ಝಯದ್ ನೀಡಿ ಗೌರವಿಸಲಾಗುವುದು ಬಹ್ರೇನ್ಗೆ ಭಾರತದ ಪ್ರಧಾನಮಂತ್ರಿಯೊಬ್ಬರು ಇದೇ ಮೊದಲ ಬಾರಿಗೆ ಭೇಟಿ ನೀಡುತ್ತಿದ್ದು ಇದಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಮನಾಮಾದಲ್ಲಿ ಮೋದಿಯವರು ನವೀಕರಿಸಿದ ಕೃಷ್ಣ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ ಬಹ್ರೇನ್ ರಾಜಕುಮಾರನ ಜೊತೆ ಅವರು ಮಾತುಕತೆ ನಡೆಸಲಿದ್ದಾರೆ

ಕೇಂದ್ರ ಗೃಹ ಕಾರ್್ಯದರ್ಶಿ ರಾಜೀವ್ ಗೌಬ ಹೊಸ ಸಂಪುಟ ಕಾರ್್ಯದರ್ಶಿಯಾಗಲಿದ್ದಾರೆ

ಕೆ ಸಿನ್ಹಾ ಅವರ ಸ್ಥಾನವನ್ನು ಅಲಂಕರಿಸಲಿದ್ದಾರೆ

ಅವರು ಸಂಪುಟ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸುವವರಿಗೆ ಅವರನ್ನು ಸಂಪುಟ ಸಚಿವಾಲಯದ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ನೇಮಿಸಲೂ ಸಹ ಸಮಿತಿ ಅನುಮೋದಿಸಿದೆ

ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ಯವೇಸ್ ಲಿ ಡ್ರಿಯಾನ್ ತಮ್ಮ ಹೇಳಿಕೆಯಲ್ಲಿ ಶಾಂತಿ ಸ್ವಾಪನೆ ಉದ್ದೇಶದಿಂದ ಭಾರತ ಮತ್ತು ಪಾಕಿಸ್ತಾನ ದ್ವೀಪಕ್ಷೀಯ ಮಾತುಕತೆ ಮೂಲಕ ಕಾಶ್ಮೀರ ವಿವಾದ ಬಗೆಹರಿಸಿಕೊಳ್ಳಬೇಕು ಎಂಬುದು ತಮ್ಮ ದೇಶದ ಬಯಕೆ ಎಂದು ಹೇಳಿದ್ದಾರೆ ಕಾಶ್ಮೀರದಲ್ಲಿ ಪರಿಸ್ಥಿತಿ ಸುಧಾರಣೆಗೆ ಕ್ರಮ ಕೈಗೊಳ್ಳಬೇಕು ಮತ್ತಷ್ನು ಪ್ರಚೋದನೆಗೆ ಒಳಗಾಗದಂತೆ ನಿರ್ಬಂಧಿತ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ಅವರು ತಿಳಿಸಿದ್ದಾರೆ

ಒಳ ವ್ಯಾಪಾರ ನಿಷೇಧ ನಿಯಂತ್ರಣ ನಿಯಮದಂತೆ ಹೊಸ ಮಾಹಿತಿದಾರರ ಕಾರ್ಯತಂತ್ರದ ವಿವರಗಳನ್ನು ಸೆಬಿ ಅನುಮೋದಿಸಿದೆ ಆ ನಿಯಮಗಳಲ್ಲಿ ಸಣ್ಣ ಸಪುಟ್ಟ ತಪ್ಪುಗಳನ್ನು ಕ್ಷಮೆ ಅಥವಾ ಇತ್ಯರ್ಥದ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿದೆ ಆದರಂತೆ ಸೆಬಿ ಮಾಹಿತಿ ರಕ್ಷಣೆ ಕಚೇರಿಯನ್ನು ಸ್ಥಾಪಿಸಲಿದ್ದು ಅದು ಮಾಹಿತಿಯನ್ನು ಸ್ವೀಕರಿಸುವುದು ನೋಂದಣಿ ಮಾಡಿಕೊಳ್ಳುವುದು ಮತ್ತು ಮಾಹಿತಿ ಬಹಿರಂಗ ನಮೂನೆಯನ್ನು ಭರ್ತಿ ಮಾಡುವುದು ಅದರ ಖಚಿತತೆಯನ್ನು ದೃಢಪಡಿಸಿಕೊಳ್ಳುವ ಕೆಲಸ ಮಾಡಲಿದೆ